ರಾಜೀನಾಮೆ

ಪತನವಾದರೆ ಬಿಜೆಪಿಯಿಂದ ಹೊಸ ಸರ್ಕಾರ ಯಡಿಯೂರಪ್ಪ

ಆರ್ಟಜಿಎಸ್ ಮತ್ತು ನೆಪ್ಟ್ ಹಣವರ್ಗಾವಣೆ ಶುಲ್ಕ ರದ್ದು

ಇಂದು ರಾಷ್ಟೀಯ ವೈದ್ಧರ ದಿನ ಹಲವೆಡೆ ಕಾರ್ಯಕ್ರಮ

ಬಳ್ಳಾರಿ ಜೆಲ್ಲೆಯ ವಿಜಯನಗರ ವಿಧಾನ ಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಆನಂದ್ ಸಿಂಗ್ ಹಾಗೂ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಕ್ಷೇತ್ರದ ಶಾಸಕ ರಮೇತ್ ಜಾರಕಿಹೊಳಿ ಇಂದು ತಮ್ಮ ಸ್ವಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಬಳಿಕ ರಾಜ್ಯಪಾಲ ವಜೂಬಾಯಿ ವಾಲಾ ಅವರನ್ನು ಬೇಟಿಯಾದ ಶಾಸಕ ಆನಂದ್ ಸಿಂಗ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ವಿಚಾರ ಕುರಿತು ಚರ್ಚೆ ನಡೆಸಿದರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ವಿಧಾನ ಸಭಾಧ್ಯಕ್ಷರಿಗೆ ರಾಜೀನಾಮೆ ಕೊಟ್ಟದ್ದೇನೆ ಯಾವುದೇ ಕಾರ್ಖಾನೆಗೆ ತಮ್ಮ ವಿರೋಧವಿಲ್ಲ ಬಳ್ಳಾರಿ ಜಿಲ್ಲೆಗೆ ಆಗುತ್ತಿರುವ ಅನ್ನಾಯವನ್ನು ವಿರೋಧಿಸದೇ ಜನಪ್ರತಿನಿಧಿಯಾಗಿ ಮುಂದುವರಿಯುವುದು ಹೇಗೆ ಎಂದು ಹೇಳಿದರು

ರಾಜ್ಯದಲ್ಲಿ ಸರ್ಕಾರವನ್ನು ಅ್ಯಾರಗೊಳಿಸುವ ಬಿಜೆಪಿಯ ಪ್ರಯತ್ನ ನಿರಂತರ ಪಗಲುಗನಸು ಎಂದು ಮುಖ್ಯಮಂತ್ರಿ ಎಚ್

ಅಮೆರಿಕ ಪ್ರವಾಸದಲ್ಲಿರುವ ಮುಖ್ಚಮಂತ್ರಿಗಳು ರಾಜ್ಯದಲ್ಲಿ ನಡೆಯುತ್ತಿರುವ ರಾಜಕೀಯ ವಿದ್ದಮಾನ ಕುರಿತು ಟ್ವೀಟ್ನಲ್ಲಿ ಪ್ರತಿಕ್ರಿಯಿಸಿ ಅಮೆರಿಕದ ನ್ಯೂರ್ಜೆರ್ಚಿಯಲ್ಲಿ ಕಾಲ ಬೈರವೇಶ್ವರ ದೇವಸ್ಥಾನದ ಭೂಮಿ ಪೂಜೆ ಆದಿಚುಂಚನಗಿರಿ ಸ್ವಾಮಿಜೀಗಳ ಸಾನಿದ್ದದಲ್ಲಿ ನಡೆಯುತ್ತಿದೆ ಈ ಕಾರ್ತ್ರಮದಲ್ಲಿ ತಾವು ಹಾಜರಿದ್ದು

ಶಿವಕುಮಾರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಆನಂದ್ ಸಿಂಗ್ ಅವರ ಜೊತೆ ಮಾತನಾಡಿ ಅವರ ಮನವೊಲಿಸುವ ಪ್ರಯತ್ನ ಮಾಡಲಾಗುವುದು ಬೇರಿ ಯಾವುದೇ ಶಾಸಕರು ರಾಜೀನಾಮೆ ನೀಡುವುದಿಲ್ಲ ಎಂದು ಹೇಳಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಗೃಹ ಸಚಿವ ಎಂ

ಪಾಟೀಲ್ಇಬ್ಬರು ಶಾಸಕರು ರಾಜೀನಾಮೆ ನೀಡಿರುವುದರಿಂದ ಸರ್ಕಾರದ ಮೇಲೆ ಯಾವುದೇ ಪರಿಣಾಮ ಉಂಟಾಗುವುದಿಲ್ಲ ಅವರ ಜೊತೆ ಮಾತುಕತೆ ನಡೆಸಲಾಗುವುದು ಎಂದು ಹೇಳಿದರು ಮಾಜಿ ಸಂಸದ ಕೆ

ಮುನಿಯಪ್ಪ ಸುದ್ದಿಗಾರರೊಂದಿಗೆ ಮಾತನಾಡಿ ಕೆಲವು ಕಾರಣಕ್ಕೆ ಅಸಮಾಧಾನವಾಗಿರಬಹುದು ಹಾಗಾಗಿ ಅವರು ರಾಜೀನಾಮೆ ನೀಡಿರಬಹುದು ಎಂದು ತಿಳಿಸಿದರು

ಯಡಿಯೂರಪ್ಪ ಹೇಳದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗೋಪ್ಠಿಯಲ್ಲಿ ಮಾತನಾಡಿದ ಅವರು ಶಾಸಕರ ರಾಜೀನಾಮೆ ವಿಚಾರ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರವಾಗಿದೆ ಇನ್ನೂ ಕೆಲ ಶಾಸಕರು ರಾಜೀನಾಮೆ ಕೊಟ್ಟು ಹೊರಬಂದರೆ ಬಿಜೆಪಿ ಸರ್ಕಾರ ರಚಿಸುವುದು ಎಂದರು ಮೈತ್ರಿ ಸರ್ಕಾರದಲ್ಲಿ ರಾಜೀನಾಮೆ ಪರ್ವ ಶುರುವಾಗಿರುವುದರಿಂದ ಈ ಸಂದರ್ಭದಲ್ಲಿ ವಿಧಾನಮಂಡಲ ಅಧಿವೇತನ ನಡೆಯುತ್ತದೆಯೇ ಎಂಬ ಬಗ್ಗೆ ಅನುಮಾನ ಮೂಡಿದೆ ಎಂದು ಯಡಿಯೂರಪ್ಪ ಹೇಳಿದರು ರಾಜ್ಯದಲ್ಲಿ ಬರ ಪರಿಹಾರ ನೀಡುವಲ್ಲಿ ಹಾಗೂ ಬರ ಪರಿಸ್ತಿತಿ ನಿಭಾಯಿಸುವಲ್ಲಿ ಸರ್ಕಾರ ವಿಫಲವಾಗಿದೆ

ಮತ್ತೊಮ್ನೆ ರಾಜ್ಯ ಶ್ರವಾಸಕ್ಕೆ ನಾಳೆ ದಿನಾಂಕ ನಿಗದಿ ಪಡಿಸಲಾಗುವುದು ಸರ್ಕಾರದ ಖಜಾನೆ ಖಾಲಿಯಾಗಿದ್ದು ಹೊಸಕಾಮಗಾರಿಗಳು ನಡೆಯುತ್ತಿಲ್ಲ ಸರ್ಕಾರ ಕಮಿಷನ್ ಏಜೆಂಟ್ ರೀತಿ ಕೆಲಸ ಮಾಡುತ್ತಿದೆ ಎಂದು ಯಡಿಯೂರಪ್ಪ ದೂರಿದರು ಲಿಂಗನಮಕ್ಕೆಯಿಂದ ಬೆಂಗಳೂರಿಗೆ ನೀರು ತರುವ ಯೋಜನೆ ಅವೈಜ್ಞಾನಿಕವಾಗಿದ್ದು

ಅದನ್ನು ನಿವಾರಿಸುವ ನಿಟ್ಟನಲ್ಲಿ ಮುಖ್ಚಮಂತ್ರಿಗಳು ಕಾರ್ಯನಿರ್ವಹಿಸದೆ ವಿದೇದ ಶ್ರವಾಸದಲ್ಲಿರುವುದು ಸರಿಯಲ್ಲ ಎಂದು ಬಿಜೆಪಿ ಹಿರಿಯ ಮುಖಂಡ ಕೆ

ಈಶ್ವರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೈತ್ರಿ ಸರ್ಕಾರದಲ್ಲಿ ಶಾಸಕರ ರಾಜೀನಾಮೆ ಪರ್ವ ಆರಂಭವಾಗಿದ್ದು ಇದು ಯಾವ ಹಂತಕ್ಕೆ ತಲುಪಲಿದೆ ಎಂಬುದು ತಿಳಿದಿಲ್ಲ ಇದರ ಹಿಂದೆ ಬಿಜೆಪಿಯ ಕೈವಾಡವಿಲ್ಲ ಎಂದು ಸ್ಪಷ್ಟಪಡಿಸಿದರು

ಮೈಸೂರಿನಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಮೈತ್ರಿ ಸರ್ಕಾರ ಕಿಕೆಬ್ಯಾಕ್ನಿಂದ ಪಡೆದ ಹಣವನ್ನ ಬ್ಯಾಂಕ್ನಲ್ಲಿ ಇಟ್ಟು ಹಣ ಮಾಡುವ ಉದ್ದೇಶ ಹೊಂದಿದೆ ಜಿಂದಾಲ್ ಕಂಪನಿಗೆ ಭೂಮಿ ನೀಡಿದರೆ ರಾಜೀನಾಮೆ ನೀಡುತ್ತೇನೆ ಎಂದು ಆನಂದ್ ಸಿಂಗ್ ಹೇಳಿದ್ದರು ಈಗ ಅದೇ ರೀತಿ ರಾಜೀನಾಮೆ ನೀಡಿದ್ದಾರೆ ಎಂದರು

ಹಣ ವರ್ಗಾವಣೆ ಮೇಲೆ ಯಾವುದೇ ರೀತಿಯ ಶುಲ್ತ ವಿಧಿಸದಿರಲು ಭಾರತೀಯ ರಿಸರ್ವ್ ಬ್ಯಾಂಕ್ ತೀರ್ಮಾನ ಕ್ಟೆಗೊಂಡ ಬಳಿಕ ರಿಯಲ್ ಟೈಮ್ ಗ್ರಾಸ್ ಸೆಟೆಲ್ ಮೆಂಟ್ ಆರ್ ಟಜಿಎಸ್ ಮತ್ತು ನ್ವಾಷನಲ್ ಎಲೆಕ್ವಾನಿಕ್ ಫಂಡ್ ಟ್ರಾನ್ಸಫರ್ ನೆಫ್ಟ್ ವ್ಯವಸ್ಥೆ ಮತ್ತಷ್ಟು ಸರಳಗೊಂಡಿದೆ ಇಂದಿನಿಂದ ಆರ್ ಟಜಿಎಸ್ ಮತ್ತು ಎನ್ ಇಎಫ್ ಟಿ ಹಣ ವರ್ಗಾವಣೆ ಮೇಲೆ ಎಲ್ಲ ರೀತಿಯ ಶುಲ್ತವನ್ನುಮನ್ನಾ ಮಾಡುವುದಾಗಿ ಆರ್ ಬಿಐ ಪ್ರಕಟಿಸಿದೆ ಇದೇ ದಿನದಿಂದ ಗ್ರಾಹಕರಿಗೆ ಪ್ರಯೋಜನಗಳನ್ನು ರವಾನಿಸುವಂತೆ ಬ್ಯಾಂಕ್ ಗಳಿಗೆ ಆರ್ಬಿಐ ಸೂಚಿಸಿದೆ ವಹಿವಾಟು ವೆಚ್ಚವು ಎರಡು ಫಟಕಗಳನ್ನು ಒಳಗೊಂಡಿದ್ದು ಒಂದು ಆರ್ ಬಿಐನ ಶುಲ್ತವಾದರೆ ಮತ್ತೊಂದು ಬ್ಹಾಂಕ್ ಸೇವಾ ಶುಲ್ತವಾಗಿದೆ

ದಕ್ಷಿಣ ವಿಭಾಗದ ಬೆಂಗಳೂರಿನ ಪ್ರಾದೇಶಿಕ ಅಂಚೆ ಕಚೇರಿಯಲ್ಲಿ ರಾಷ್ಷೀಯ ವೈದ್ಯರ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ವಿಶೇಷ ಅಂಚೆ ಚೀಟಿಯನ್ನು ಅಂಚೆ ಸೇವೆಗಳ ನಿರ್ದೇತಕ ಜಿ ನಟರಾಜನ್ ಬಿಡುಗಡೆಗೊಳಿಸಿದರು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆಯುಕ್ತ ಪಂಕಜ್ ಕುಮಾರ್ ಪಾಂಡೆ ಮಾತನಾಡಿ ವೈದ್ಯಕೀಯ ವಲಯದಲ್ಲಿ ಅನೇಕ ರೀತಿಯ ಸವಾಲುಗಳಿವೆ ವೈದ್ಯರ ವೃತ್ತಿ ಅತ್ಯಂತ ಕ್ರೇಷ್ಠ ವೃತ್ತಿ ಎಂದು ಹೇಳಿದರು

ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣ ಕಾರ್ಯ ಮೈಸೂರಿನಲ್ಲಿ ಶುರುವಾಗಿದೆ ವಿಷ್ಣು ಸ್ನಾರಕ ವಿವಾದಕ್ಕೆ ಹೈಕೋರ್ಟ್ ಅಂತಿಮ ತೆರೆ ಎಳೆದ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲಾಡಳಿತದ ವತಿಯಿಂದ ಕಾಮಗಾರಿಗೆ ಅನುಮತಿ ದೊರೆತಿದ್ದು

ಪ್ರಜಾಪ್ರಭುತ್ವ ಬಲಗೊಳಸುವಲ್ಲಿ ಮತ್ತು ರಾಷ್ಟ ನಿರ್ಮಾಣ ಕಾರ್ಯದಲ್ಲಿ ಪತ್ರಕರ್ತರ ಪಾತ್ರ ಹಿರಿದಾದದ್ದು ಎಂದು ನಾಗಾಲ್ವಾಂಡ್ ರಾಜ್ಯಪಾಲ ಪಿ

ಆಚಾರ್ಯ ಹೇಳಿದ್ದಾರೆ ಮಂಗಳೂರಿನಲ್ಲಿಂದು ನಡೆದ ದಕ್ಷಿಣ ಕನ್ನಡ ಜೆಲ್ಲಾ ಪತ್ರಕರ್ತರ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು ದೇಶದಲ್ಲಿನ ಮಾಧ್ಯಮಗಳು ಈಶಾನ್ಯ ರಾಜ್ಯಗಳ ಅಭಿವೃದ್ದಿಗೂ ಗಮನ ಹರಿಸಬೇಕಾಗಿದೆ ಈ ರಾಜ್ಯಗಳಲ್ಲಿರುವ ಅಪಾರ ಸಂಪನ್ಮೂಲಗಳನ್ನು ಬಳಸಿ ಆರ್ಥಿಕ ಅಭಿವೃದ್ಧಿಗೆ ಮತ್ತು ದೇಶದ ಬೆಳವಣಿಗೆಗೆ ಬಳಸುವ ಪ್ರಯತ್ನ ನಡೆಸಬೇಕಾಗಿದೆ ಎಂದು ತಿಳಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವ ಯು

ದಕ್ಷಿಣ ಪ್ರಾದೇಶಿಕ ರೈಲ್ವೆ ವೇಳಾಪಟ್ಟಿಯನ್ನು ನೈರುತ್ತ ರೈಲ್ವೆಯ ಜನರಲ್ ಮ್ಯಾನೇಜರ್ ಅಜಯ್ ಕುಮಾರ್ ಸಿಂಗ್ ಹುಬ್ಲಳ್ಳಿಯಲ್ಲಿಂದು ಬಿಡುಗಡೆಗೊಳಿಸಿದರು

ಬೆಂಗಳೂರಿನ ಜಯನಗರ ವಿಧಾನಸಭಾ ಕ್ಷೇತ್ರದ ಭೈರಸಂದ್ರ ವಾರ್ಡಿನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ನ ಆಟದ ಮೈದಾನ ಪಕ್ಕದಲ್ಲಿರುವ ಶುದ್ದ ಕುಡಿಯುವ ನೀರಿನಘಟಕಕ್ಕೆ ಮಹಾಪೌರರಾದ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಜಯನಗರ ಶಾಸಕಿ ಆರ್ ಸೌಮ್ಖರೆಡ್ಡಿ ಇಂದು ಚಾಲನೆ ನೀಡಿದರು

ಕರಾವಳಿಯ ಬಹುತೇಕ ಕಡೆ ದಕ್ಷಿಣ ಒಳನಾಡಿನ ಕೆಲ ಪ್ರದೇಶಗಳಲ್ಲಿ ಮಳೆಯಾಗಿದೆ

ಮುನ್ಲೂಚನೆಯಂತೆ ಕರಾವಳಿಯ ಬಹುತೇಕ ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಅನೇಕ ಪ್ರದೇಶಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ

ಬೆಂಗಳೂರಿನಲ್ಲಿ ಸಾಮಾನ್ವವಾಗಿ ಮೋಡವಿರಲಿದ್ದು ಕೆಲ ವೇಳೆ ಮೇಲ್ವೈ ಗಾಳಿ ಬಲವಾಗಿ ಬೀಸುವ ಸಾಧ್ಯತೆ ಇದೆ